ಜನಸಾಮಾನ್ಯರು ವೈದ್ಯರನ್ನು ದೇವರಂತೆ ಕಾಣುತ್ತಾರೆ

ವೈದ್ಯ ವೃತ್ತಿಯಲ್ಲಿ ಹೆಣ್ಣು ಮಕ್ಕಳ ಸಂಖ್ಯೆ ಹೆಚ್ಚುತ್ತಿರುವ ಕುರಿತು ಅವರು ಸಂತಸ ವ್ಯಕ್ತಪಡಿಸಿದ ಅವರು ಲಕ್ನೋದ ಕಿಂಗ್ ಜಾರ್ಜ್ ಮೆಡಿಕಲ್ ಯುನಿವರ್ಸಿಟಿ ಎಕೆಜಿಎಂಯು ಈ ನಿಟ್ಟನಲ್ಲಿ ಉತ್ತಮವಾಗಿ ಕಾರ್ಯ ನಿರ್ವಹಿಸುತ್ತಿದೆ ವೈದ್ಯರು ಉತ್ತಮ ಚಿಕಿತ್ಲಾವಲಯದಲ್ಲಿ ಭಾರತೀಯತೆಯನ್ನು ಎತ್ತಿಹಿಡಿಯಬೇಕು ಎಂದು ರಾಷ್ಟಪತಿ ಮನವಿ ಮಾಡಿದರು ದೇಶದಲ್ಲಿ ಕೊರೊನಾ ಸೋಂಕು ನಿಯಂತ್ರಣದಲ್ಲಿರುವುದಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಮಯೋಚಿತ ಕ್ರಮಗಳೇ ಕಾರಣ ಎಂದು ಅವರು ಶ್ಲಾಘಿಸಿದರು

ಬ್ರಿಟನ್ ನಿಂದ ಭಾರತಕ್ಕೆ ಬರುವ ಪ್ರಯಾಣಿಕರು ಕಡ್ಡಾಯವಾಗಿ ವಿಮಾನ ನಿಲ್ಲಾಣದಲ್ಲಿ ಆರ್ಟಿಪಿಸಿಆರ್ ಪರೀಕ್ಷೆಗೆ ಒಳಗಾಗಬೇಕಾಗುತ್ತದೆ

ಆರ್ಟಿಪಿಸಿಆರ್ ಪರೀಕ್ಷೆಯಲ್ಲಿ ನೆಗೆಟವ್ ಬಂದರೂ ಸಹ ಮನೆಯಲ್ಲಿ ಒಂದುವಾರಕಾಲ ಪ್ರತ್ಯೇಕವಾಗಿ ವಾಸವಿರಬೇಕು ಪಾಸಿಟೀವ್ ಬಂದಲ್ಲಿ ಐಸೋಲೇಷನ್ ಘಟಕದಲ್ಲಿ ಚಿಕಿತ್ಸೆಗೆ ಒಳಗಾಗಬೇಕು ಎಂದು ನಾಗರಿಕ ವಿಮಾನ ಸಚಿವ ಹರ್ದೀಪ್ಸಿಂಗ್ಪುರಿ ಟ್ವೀಟ್ನಲ್ಲಿ ತಿಳಿಸಿದ್ದಾರೆ

ಉಭಯ ನಾಯಕರು ದ್ವಿಪಕ್ಷೀಯ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಬಗ್ಗೆ ತಮ್ನ ನಿಲುವುಗಳನ್ನು ಹಂಚಿಕೊಂಡರು

ವಿಶ್ವಸಂಸ್ಥೆಯ ಭದ್ರತಾ ಪರಿಷತ್ ಮತ್ತು ಸಹಕಾರ ವಿಷಯ ಕುರಿತಂತೆ ವಿಯೆಟ್ನಾಂ ಭಾರತಕ್ಕೆ ಬೆಂಬಲ ಸೂಚಿಸಿತು ಭಾರತ ಅತಿ ವೇಗವಾಗಿ ಅಭಿವೃದ್ದಿ ಹೊಂದುತ್ತಿರುವ ದೇಶವಾಗಿದ್ದು ಭಾರತ ಫೆಸಿಫಿಕ್ ಅಭಿಯಾನದ ಅಡಿ ಎಲ್ಲಾ ರೀತಿಯ ಸಹಕಾರವನ್ನು ನೀಡಲು ವಿಯೆಟ್ನಾಂ ಭಾರತಕ್ಕೆ ಅಭಯಹಸ್ತ ನೀಡಿತು

ಈ ವರ್ಷದ ಫೆಬ್ರವರಿಯಲ್ಲಿ ವಿಯೆಟ್ನಾಂ ಉಪಾಧ್ಯಕ್ಷರಾದ ದಾಂಗ್ ಥಿ ಭಾರತಕ್ಕೆ ಅಧಿಕೃತ ಭೇಟಿ ನೀಡಿದ್ದರು

ಭಾರತ ಜಪಾನ್ ಸಂವಾದ್ ಸಮ್ನೇಳನವನ್ನು ವರ್ಚುವಲ್ ಮೂಲಕ ಇಂದು ಉದ್ದೇಶಿಸಿ ಮಾತನಾಡಿದ ಅವರು ಕೇವಲ ಕೆಲವರ ನಡುವೆ ಜಾಗತಿಕ ಬೆಳವಣಿಗೆ ಕುರಿತ ಚರ್ಚೆಗಳು ಸಾಧ್ವವಾಗುವುದಿಲ್ಲ ಈ ಕಾರ್ಯಕ್ರಮ ಪಟ್ಟ ವಿಶಾಲ ಸ್ವರೂಪದ್ದಾಗಿರಬೇಕು ಹಾಗೂ ಬೆಳವಣಿಗೆ ವಿಧಾನಗಳು ಮಾನವ ಕೇಂದ್ರಿತ ಧೋರಣೆ ತಳೆದಿರಬೇಕು ಎಂದು ಹೇಳಿದರು

ಮಾನವ ಸಬಲೀಕರಣಕ್ಕೆ ಆವಿಷ್ಕಾರ ದೃಢ ಹೆಜ್ಜೆಯಾಗಿದ್ದು ನೈಜ ಕಲಿಕೆ ನಾವಿನ್ಯತೆಯನ್ನು ಉತ್ತೇಜಿಸಬೇಕು ಎಂದು ಪ್ರಧಾನಮಂತ್ರಿ ಹೇಳದರು

ಅಕ್ಟೋಬರ್ನಲ್ಲಿ ಕೋವಿಡ್ ಸೋಂಕಿಗೆ ಒಳಗಾಗಿದ್ದ ಅವರು ಚೇತರಿಸಿಕೊಂಡು ಆಸ್ಪತ್ರೆಯಿಂದ ಬಿಡುಗಡೆ ಯಾಗಿದ್ದರು ಎರಡು ದಿನಗಳ ಹಿಂದೆ ಮೂತ್ರನಾಳದ ಸೋಂಕಿನ ಚಿಕಿತ್ಸೆಗಾಗಿ ಮನಃ ಅವರನ್ನು ಆಸ್ಪತ್ರೆಗೆ ಸೇರಿಸಲಾಗಿತ್ತು

ಎರಡು ಅವಧಿಗೆ ರಾಜ್ಯದ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದರು

ಉತ್ತರ ಪ್ರದೇಶ ರಾಜ್ಯಪಾಲರಾಗಿ ಹಾಗೂ ಕೇಂದ್ರ ಸಂಪುಟದಲ್ಲಿ ಹಲವಾರು ಪ್ರಮುಖ ಖಾತೆಗಳನ್ನು ನಿರ್ವಹಿಸಿದ್ದರು ಕಾಂಗ್ರೆಸ್ ಹಿರಿಯ ಧುರೀಣ ಮೋತಿಲಾಲ್ ಅವರ ನಿಧನಕ್ಕೆ ರಾಷ್ಟಪತಿ ರಾಮನಾಥ್ ಕೋವಿಂದ್ ಸಂತಾಪ ವ್ಯಕ್ತಪಡಿಸಿದ್ದಾರೆ

ಮೋತಿಲಾಲ್ ವೋರಾ ನಿಧನಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಂತಾಪ ಸೂಚಿಸಿದ್ದಾರೆ ಕಾಂಗ್ರೆಸ್ ಪಕ್ಷದ ಅತಿ ಹಿರಿಯ ನಾಯಕರಲ್ಲೊಬ್ಬರಾಗಿದ್ದ ವೋರಾ ಅವರು ತಮ್ಮ ರಾಜಕೀಯ ಜೀವನದಲ್ಲಿ ದಶಕಗಳ ಕಾಲ ಆಡಳಿತಗಾರರಾಗಿ ಸಂಘಟಕರಾಗಿ ಅತ್ಯುತ್ತಮ ಅನುಭವ ಪಡೆದಿದ್ದರು ಎಂದು ನರೇಂದ್ರ ಮೋದಿ ತಮ್ಮ ಸಂದೇಶದಲ್ಲಿ ಹೇಳಿದ್ದಾರೆ ಕಾಂಗ್ರೆಸ್ ಅಧ್ಯಕ್ಷೆ ಸೋನಿಯಾ ಗಾಂಧಿ

ಪಕ್ಷದ ಹಿರಿಯ ನಾಯಕ ವೋರಾ ನಿಧನಕ್ಕೆ ಶೋಕ ವ್ಯಕ್ಷಪಡಿಸಿದ್ದಾರೆ ಮೋತಿಲಾಲ್ ವೋರಾ ಒಬ್ಬ ನೈಜ ಕಾಂಗ್ರೆಸ್ಲಗರಾಗಿದ್ದರು ಅವರ ನಿಧನದಿಂದ ಕಾಂಗ್ರೆಸ್ ಪಕ್ ಒಬ್ಬ ಹಿರಿಯ ಅನುಭವೀ ನಾಯಕನನ್ನು ಕಳೆದು ಕೊಂಡಿದೆ ಎಂದು ಶೋಕಿಸಿದ್ದಾರೆ

ಭಾರತೀಯ ಸೇನೆಯ ವಾಯವ್ಲ ಮುಂಚೂಣಿ ಪಡೆಗಳ ಗಡಿ ಪಡೆಯ ಇನ್ಸ್ಪೆಕ್ಷರ್ ಜನರಲ್ ದೀಪಂ ಸೇತ್ ಇತ್ತೀಚೆಗೆ ಲಡಾಕ್ಗೆ ಭೇಟ ನೀಡಿ ಉತ್ತರ ಉಪವಲಯದ ಪಲವು ನೆಲೆಗಳಲ್ಲಿ ಕಾರ್ಯಾಚರಣೆ ಸಿದ್ದತೆಯನ್ನು ಪರಿತೀಲಿಸಿದರು ಮತ್ತು ಚಳಿಗಾಲದ ವೇಳೆ ಅಲ್ಲಿಯ ದಾಸ್ತಾನು ಕೇಂದ್ರಗಳಲ್ಲಿ ಆಗಿರುವ ವ್ಯವಸ್ಥೆಗಳನ್ನು ವೀಕ್ಷಿಸಿದರು ಅಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಯೋಧರೊಂದಿಗೆ ಸಂವಾದ ನಡೆಸಿದ ಅವರು ಯೋಧರ ಅಹವಾಲುಗಳನ್ನು ಆಲಿಬಿದರು

ಗುಜರಾತ್ನಲ್ಲಿ ಒಂದು ಲಕ್ಷಕ್ಕಿಂತ ಅಧಿಕ ಜನಸಂಬ್ದೆಯಿರುವ ನಗರ ಪಟ್ಟಣಗಳಲ್ಲಿ ದೀನ್ ದಯಾಳ್ ಕ್ಲಿನಿಕ್ಗಳನ್ನು ಆರಂಭಿಸಲು ಅಲ್ಲಿಯ ಸರ್ಕಾರ ನಿರ್ಧರಿಸಿದೆ ಉಪ ಮುಖ್ಯಮಂತ್ರಿ ನಿತಿನ್ ಪಟೇಲ್ ಅಹಮದಾಬಾದ್ನಲ್ಲಿ ಈ ವಿಷಯವನ್ನು ಪ್ರಕಟಿಸಿದ್ದಾರೆ